ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ದೆಳಗಾವಿ ಜಿಲ್ಲೆಯ ಅಥಣಿ ಕಾಗವಾಡ ಗೋಕಾಕ್ ಕ್ಷೇತ್ರಗಳಲ್ಲಿ ಇಂದು ಪ್ರಚಾರದಲ್ಲಿ ನಿರತರಾಗಿದ್ದಾರೆ

ಈ ಮೂಲಕ ಕಾಂಗ್ರೆಸ್ಗೆ ಮತದಾರರು ತಕ್ಕ ಉತ್ತರ ನೀಡಲಿದ್ದಾರೆ ಇನ್ನೂ ಮೂರುವರೆ ವರ್ಷ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮುಂದುವರಿದು ಉತ್ತಮ ಆಡಳಿತ ನೀಡಲು ಈ ಚುನಾವಣಾ ಫಲಿತಾಂಶ ಪೂರಕವಾಗಲಿದೆ ಎಂದರು ಸಭೆಯಲ್ಲಿ ಉಪ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸಚಿವರಾದ ಜಗದೀಶ ಶೆಟ್ಟರ್ ಕೆ

ಈಶ್ವರಪ್ಪ ಕೇಂದ್ರ ಸಚಿವ ಸುರೇಶ ಅಂಗಡಿ ಸಚಿವೆ ಶುಕಲಾ ಜೊಲ್ಲೆ ಮಕ್ತಿತರರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪನವರು ಅಥಣಿ ಗೋಕಾಕ್ ಕಾಗವಾಡ ಕ್ಷೇತ್ರದಿಂದ ಇಂದು ತಾವು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಆರಂಭಿಸುತ್ತಿದ್ದು

ಬಿಜೆಪಿ ರಾಜ್ಯಾಧಕ್ಷ ನಳೀನ್ ಕುಮಾರ್ ಕಟೀಲ್ ಇಂದು ಕೆ

ಪೇಟೆಯಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಬೈಕ್ ರ್ನಾಲಿ ಮೂಲಕ ಪ್ರಚಾರ ನಡೆಸಿದರು

ಈ ಚುನಾವಣೆಯಲ್ಲಿ ಮತದಾರರು ಸೂಕ್ತ ನಿರ್ಧಾರ ಕೈಗೊಳ್ಳುವ ಮೂಲಕ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದರು ಜೆಡಿಎಸ್ ಮುಖಂಡ ಎಚ್

ಕುಮಾರಸ್ವಾಮಿ ಇಂದು ಯಶವಂತಪುರ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ತಾವು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಕ್ಷೇತ್ರದ ಅಭಿವೃದ್ದಿಗೆ ಸಾಕಷ್ಟು ಅನುದಾನ ನೀಡಿದ್ದು ಅಭಿವೃದ್ದಿ ವಿಷಯದಲ್ಲಿ ತಾರತಮ್ಯ ಮಾಡಿಲ್ಲ ಎಂದರು ಅವರು ಕಗ್ಗಲಿಪುರದಲ್ಲೂ ಇಂದು ರೋಡ್ ಶೋ ಮೂಲಕ ಮತ ಯಾಚಿಸಿದರು

ಸದಾನಂದ ಗೌಡ ವಿಶ್ವಾಸ ವ್ಯಕ್ಷಪಡಿಸಿದ್ದಾರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಸುದ್ಗಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ರಾಜ್ಞದಲ್ಲಿ ಜೆಡಿಎಸ್ ಅಸ್ತಿತ್ವ ಕಳೆದುಕೊಳ್ಳುತ್ತಿದೆ ಚುನಾವಣೆ ನಡೆಯುತ್ತಿರುವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಕಂಗಾಲಾಗಿದ್ದಾರೆ ಎಂದು ಹೇಳಿದರು

ಪೇಟಿ ಮತ್ತು ಹೊಸಕೋಟೆ ಕ್ಷೇತ್ರಗಳಲ್ಲಿ ಆಕ್ರಮಗಳು ನಡೆಯುತ್ತಿದ್ದು ಈ ಕ್ಷೇತ್ರಗಳನ್ನು ಸೂಕ್ಷ್ಮ ಕ್ಷೇತ್ರಗಳು ಎಂದು ಫೋಷಿಸಿಬೇಕು ಈ ಕ್ಷೇತ್ರಗಳ ಮೇಲೆ ಚುನಾವಣಾ ಆಯೋಗ ವಿಶೇಷ ನಿಗಾ ಇಡಬೇಕು ಎಂದು ಅವರು ಒತ್ನಾಯಿಸಿದ್ದಾರೆ

ಪ್ರಧಾನ ಮಂತ್ರಿ ಕಾರ್ಯಾಲಯ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಯೂಟ್ಲೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಿರುತ್ತದೆ

ಕರ್ನಾಟಕದ ಎಲ್ಲಾ ಬಾನುಲಿ ಕೇಂದ್ರಗಳು ಈ ಕಾರ್ಯಕ್ರಮವನ್ನು ಏಕಕಾಲಕ್ಷೆ ಸಹ ಪ್ರಸಾರ ಮಾಡಲಿವೆ ದೇಶದ ಸಾಂವಿಧಾನಿಕ ವ್ಯವಸ್ನೆಯಲ್ಲಿ ರಾಜ್ಯಪಾಲರ ಪಾತ್ರ ಮಹತ್ವದ್ದು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳದ್ದಾರೆ ವಿಶೇಷವಾಗಿ ಸಹಕಾರಾತ್ಮ ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆ ಇರುವಂತಹ ದೇಶಗಳಲ್ಲಿ ರಾಜ್ಯಪಾಲರ ಹುದ್ದೆ ಮಹತ್ವದ್ದಾಗಿದೆ ಎಂದು ಅವರು ಅಭಿಪ್ರಾಯ ಪಟ್ಟಿದ್ದಾರೆ

ಸಂವಿಧಾನಿಕ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಹುದ್ದೆ ವಿಶಿಷ್ಷವಾದದ್ದು ಎಂದರು ಬುಡಕಟ್ಟು ಸಮುದಾಯಗಳ ಕಲ್ಲಾಣ ಅವರ ಅಭಿವೃದ್ದಿ ಮತ್ತು ಸಬಲೀಕರಣ ವಿಷಯಗಳು ದೇಶದ ಅಂತರಿಕ ಭದ್ರತೆ ಹಾಗೂ ಸಮಗ್ರ ಪ್ರಗತಿಯೊಂದಿಗೆ ಸಂಬಂಧ ಹೊಂದಿದೆ ಎಂದರು ರಾಜ್ಯಪಾಲರು ತಮಗೆ ನೀಡಲಾಗಿರುವ ಸಂವಿಧಾನಿಕ ಅಧಿಕಾರಗಳನ್ನು ಬಳಸಿಕೊಂಡು ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ತಿಳಿಸಿದರು ಮಹಾರಾಷ್ಟದಲ್ಲಿ ಇಂದು ನಡೆದಿರುವ ಬೆಳವಣಿಗೆಯ ಬಗ್ಗೆ ರಾಜ್ಯದ ಹಲವು ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ದೇರೆ ಯಾವುದೇ ಪಕ್ಷಗಳಿಗೆ ದೇತದಲ್ಲಿ ಭವಿಷ್ಟವಿಲ್ಲ ಎನ್ನುವುದು ಉಳಿದ ಪಕ್ಷಗಳಿಗೆ ಮನವರಿಕೆ ಆಗಿದೆ ಎಂದು ಅಥಣಿಯಲ್ಲಿ ತಿಳಿಸಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ವಕ್ಷ ಕಾಶ್ವರ್ ಖಂಡ್ ಪ್ರಕ್ರಿಯಿಸಿ ಮಹಾರಾಷ್ಟದಲ್ಲಿ ರಾತೋರಾತ್ರಿ ಅನೈತಿಕ ಸರ್ಕಾರ ರಚನೆಯಾಗಿದೆ ರಾಜ್ಯಪಾಲರು ಇದಕ್ಕೆ ಅವಕಾಶ ನೀಡಬಾರದಿತ್ತು ಇದು ಖಂಡನೀಯ ಎಂದು ತೆಳಿಸಿದ್ದಾರೆ ಜೆಡಿಎಸ್ ಮುಖಂಡ ಎಚ್

ಕುಮಾರಸ್ನಾಮಿ ಬೆಂಗಳೂರಿನಲ್ಲಿ ಶ್ರತಿಕ್ರಿಯಿಸಿ ಎನ್ಸಿಪಿ ಇದುವರೆಗೆ ಬಿಜೆಪಿಯ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದೆ ಈಗ ಆ ಪಕ್ಷದೊಂದಿಗೆ ಹೇಗೆ ಸರ್ಕಾರ ರಚಿಸುತ್ತದೆ ರಾಜಕಾರಣ ಪ್ರಸ್ತುತ ನೈತಿಕತೆಯನ್ನು ಕಳೆದುಕೊಂಡಿದೆ ಎಂದು ಹೇಳಿದ್ದಾರೆ